ವಲಯದಲ್ಲಿ ಡಿಜೆಟಲಿಕರಣಕ್ಕೆ ಒತ್ತು ಮುಂಚಿತವಾಗಿಯೇ ಬ್ಲಾಟರಿ ಅಳವಡಿಸದ ವಿದ್ಲುತ್ ಚಾಲಿತ ವಾಹನಗಳ ನೋಂದಣಿಗೆ ಅನುಮತಿ

ದೆಹಲಿ ಮುಂಬೈಗಳಲ್ಲಿ ಧಾರಾಕಾರ ಮಳೆ ಜನಜೀವನ ಅಸ್ತವ್ಲಸ್ತ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದು ಪಾರದರ್ತಕ ತೆರಿಗೆ ಪ್ರಾಮಾಣಿಕರಿಗೆ ಮನ್ನಣೆ ಕುರಿತ ವೇದಿಕೆಯನ್ನು ವೀಡಿಯೊ ಕಾನ್ವರೆನ್ಸಿಂಗ್ ಮೂಲಕ ಉದ್ವಾಟಿಸಿದರು ಇದೇ ವೇಳೆ ಮುಖಾಮುಖಿ ಇಲ್ಲದ ಮೌಲ್ಲಮಾಪನ ಯೋಜನೆ ಮತ್ತು ಕೇಂದ್ರೀಯ ನೇರತೆರಿಗೆಗಳ ಮಂಡಳಿಯ ತೆರಿಗೆ ಸನ್ನದು ಯೋಜನೆಗಳಿಗೆ ಪ್ರಧಾನಮಂತ್ರಿ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಈ ವೇದಿಕೆ ಅನೇಕ ದೊಡ್ಡ ಸುಧಾರಣೆಗಳನ್ನು ಒಳಗೊಂಡಿದೆ ದೇಶದಲ್ಲಿ ತೆರಿಗೆ ಪಾವತಿ ವ್ಲವಸ್ಥೆ ಮತ್ತಷ್ಟು ಜನಸ್ನೇಹಿಯಾಗುತ್ತಿದೆ ತೆರಿಗೆ ಪಾವತಿಯಿಂದ ತಪ್ಪಿಸಿಕೊಳ್ಳುವುದು ದೇಶಕ್ಷೆ ಆಗುವ ನಷ್ಟ ಮಾತ್ರವಲ್ಲದೇ ತೆರಿಗೆದಾರರು ತಮಗೆ ಮಾಡಿಕೊಳ್ಳುವ ದ್ರೋಹವಾಗುತ್ತದೆ ಪ್ರಾಮಾಣಿಕ ತೆರಿಗೆ ಪಾವತಿಯಿಂದ ದೇತದ ಅಭಿವೃದ್ದಿ ಸಾಧ್ಯ ಪ್ರಾಮಾಣಿಕ ತೆರಿಗೆದಾರರನ್ನು ಸರ್ಕಾರ ಪುರಸ್ತರಿಸುತ್ತಿದೆ ತೆರಿಗೆ ಪಾವತಿಸಿಲ್ಲ ಎಂದು ನೋಟಸ್ ಪಡೆಯುವಂತಾಗಬಾರದು ತೆರಿಗೆ ನೀತಿಗಳಲ್ಲಿ ಮಾತ್ರ ಬದಲಾಣೆಗಳನ್ನು ತರಲಾಗಿದೆ ಈ ಹಿಂದೆ ಸುಧಾರಣೆಗಳ ಬಗ್ಗೆ ಮಾತನಾಡಲಾಗುತ್ತಿತ್ತು ಆಗ ಒತ್ತಡ ಇಲ್ಲವೆ ಕೆಲ ಪ್ರಭಾವಗಳಿಂದ ತೆಗೆದುಕೊಂಡ ನಿರ್ಧಾರಗಳನ್ನೇ ಸುಧಾರಣೆಗಳೆಂದು ಹೇಳಲಾಗುತ್ತಿತ್ತು ಇದರಿಂದ ನಿಶ್ಚಿತ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತಿರಲಿಲ್ಲ ಆದರೆ ಈಗ ಅಂತಹ ಆಲೋಚನೆ ಮತ್ತು ನಿರ್ಧಾರಗಳೆರಡು ಬದಲಾಗಿವೆ ಎಂದರು ತೆರಿಗೆ ವ್ಯವಸ್ಥೆಯಲ್ಲಿ ಮುಖಾಮುಖಿ ಇಲ್ಲದೆ ಯಾರೊಬ್ಲರಿಗೂ ತೊಂದರೆಯಾಗದಂತೆ ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ ಪ್ರತಿಯೊಂದು ನೀತಿಯೂ ಜನಕೇಂದ್ರಿತ ಮತ್ತು ಸಾರ್ವಜನಿಕ ಸ್ನೇಹಿಯಾಗಿರುವುದಕ್ಕೆ ಒತ್ತು ನೀಡಲಾಗುತ್ತಿದೆ ಇದನ್ನು ನವ ಆಡಳಿತ ಮಾದರಿಗೆ ಬಳಸಿಕೊಳ್ಳಲಾಗುತ್ತಿದೆ ಇದರಿಂದ ಉತ್ತಮ ಫಲಕ್ಷತಿಗಳು ದೊರೆಯುತ್ತಿವೆ ತೆರಿಗೆ ವ್ಯವಸ್ಥೆಯಲ್ಲಿ ಸುಧಾರಣೆ ತರುವ ನಿಟ್ಲನಲ್ಲಿ ಡಿಜಿಟಲೀಕರಣಕ್ಕೆ ಒತ್ತು ನೀಡಲಾಗುತ್ತಿದೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ

ಸರ್ಕಾರ ತೆರಿಗೆಗಳ ಕುರಿತ ಸಂಕೀರ್ಣತೆ ವ್ಲಾಜ್ಲಗಳನ್ನು ಕಡಿಮೆ ಮಾಡಿದ್ದು ಪಾರದರ್ಶಕತೆ ಹೆಚ್ಚಿಸಿ ತೆರಿಗೆ ಪಾವತಿದಾರರಲ್ಲಿ ವಿಶ್ವಾಸ ಹುಟ್ಟಿಸಿದೆ ಎಂದು ಅವರು ಹೇಳಿದ್ದಾರೆ ಪ್ರಾಮಾಣಿಕ ತೆರಿಗೆದಾರರು ರಾಷ್ಟ ನಿರ್ಮಾಣದ ಆಧಾರ ಸ್ತಂಭಗಳದ್ದಂತೆ ಪ್ರಾಮಾಣಿಕ ಜನಸಾಮಾನ್ನರ ತೆರಿಗೆ ಹಣದಿಂದಲೇ ಯಾವುದೇ ರಾಷ್ಟದಲ್ಲಿ ಮೂಲಸೌಕರ್ಕಾಭಿವೃದ್ದಿ ಸಾಧ್ಯವಾಗುತ್ತದೆ ತೆರಿಗೆ ದಾರರ ಪ್ರತಿಯೊಂದು ಪೈಸೆಯನ್ನು ಸಮರ್ಪಕವಾಗಿ ಪಾರದರ್ಶಕವಾಗಿ ವಿನಿಯೋಗಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಬೆಂಗಳೂರು ಆದಾಯ ತೆರಿಗೆ ಪ್ರಧಾನ ಆಯುಕ್ತರಾದ ಪರೇಶ್ವರ್ ಶರ್ಮ ಚಾರ್ಟಡ್ ಅಕೌಂಟೆಂಟ್ಗಳಾದ ಎನ್ ತ್ನಾಗರಾಜು ಶಂಕರ್ ಹಿರಿಯ ಪತ್ರಕರ್ತ ಶ್ರೀಧರ್ ಚರ್ಚೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಕಾರ್ಯಕ್ರಮ ರಾಜ್ದದ ಎಲ್ಲಾ ಆಕಾಶವಾಣಿ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ ಮೊದಲೇ ಬ್ಲಾಟರಿ ಅಳವಡಿಸದ ವಿದ್ಲುತ್ ಚಾಲಿತ ವಾಹನಗಳ ನೋಂದಣಿಗೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಅವಕಾಶ ಮಾಡಿಕೊಟ್ಟದೆ ಈ ಕುರಿತು ಎಲ್ಲ ರಾಜ್ಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಪತ್ರ ಬರೆದಿರುವ ಸಚಿವಾಲಯ ಪರೀಕ್ಷಾ ಸಂಸ್ಥೆ ನೀಡಿರುವ ಅನುಮೋದನಾ ಪ್ರಮಾಣಪತ್ರ ಆಧರಿಸಿ ಬ್ಯಾಟರಿ ಅಳವಡಿಸದ ವಿದ್ಯುತ್ ವಾಹನಗಳನ್ನು ಮಾರಾಟ ಮಾಡಬಹುದು ಮತ್ತು ನೋಂದಣಿ ಮಾಡಿಕೊಳ್ಳಬಹುದು ಎಂದು ತಿಳಿಸಿದೆ ನೋಂದಣಿ ಉದ್ದೇಶಕ್ಕಾಗಿ ಯಾವ ವರ್ಗದ ಬ್ಯಾಟರಿ ಅಥವಾ ಯಾವ ರೂಪದ ಬ್ಯಾಟರಿ ಎಂಬ ವಿವರಗಳು ಬೇಕಾಗಿಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ ದೇಶದಲ್ಲಿ ವಿದ್ಯುತ್ ಚಾಲಿತ ವಾಹನಗಳ ಉತ್ತೇಜನಕ್ಕೆ ಕೇಂದ್ರ ಸರಕಾರ ಹೆಚ್ಚಿನ ಒತ್ತು ನೀಡುತ್ತಿದೆ

ಐತಿಹಾಸಿಕ ಕೆಂಪುಕೋಟೆಯ ಅಂಗಳದಲ್ಲಿ ಇಂದು ಕಾರ್ತ್ರಮದ ಅಂತಿಮ ತಾಲೀಮು ನಡೆಯಿತು ನಾಡಿದ್ದು

ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಷ್ಪದ್ವಜಾರೋಹಣ ನೆರವೇರಿಸಿದ ತರುವಾಯ ಕೆಂಪು ಕೋಟೆಯ ಆಕ್ಷೇರಿಯಿಂದ ರಾಷ್ಟವನ್ನುದ್ದೇಶಿಸಿ ಸ್ವಾತಂತ್ರ್ಯೋತ್ಸವ ಭಾಷಣ ಮಾಡಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೆಂಪುಕೋಟೆ ಸುತ್ತಮುತ್ತಲ ಪ್ರಮುಖ ರೆಸ್ತೆಗಳಲ್ಲಿ ಸಂಚಾರ ನಿರ್ಬಂಧ ಸೇರಿದಂತೆ ಅಗತ್ಯ ಭದ್ರತಾ ವ್ಯವಸ್ಥೆ ಸೂಚನೆಗಳನ್ನು ಹೊರಡಿಸಲಾಗಿದೆ

ಈ ವ್ಯೆದ್ಗಕೀಯ ಪರಿಕರಗಳನ್ನು ಉಚಿತವಾಗಿ ಒದಗಿಸಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ಮಾಹಿತಿ ನೀಡಿದೆ ಈ ಪರಿಕರಗಳನ್ನು ಪ್ರಾರಂಭದಲ್ಲಿ ವಿದೇಶಗಳಿಂದ ಆಮದು ಮಾಡಿಕೊಳ್ಳಲಾಗುತ್ತಿತ್ತು ಆದರೆ ಕೋವಿಡ್ ಜಾಗತಿಕ ಪಿಡುಗಿನ ಹಿನ್ನೆಲೆಯಲ್ಲಿ

ಸಂಪರ್ಕ ಪತ್ತೆ ಮತ್ತು ಚಿಕಿತ್ಸಾ ಕಾರ್ಯತಂತ್ರದಲ್ಲಿ ಮತ್ತೊಂದು ಮೈಲಿಗಲ್ಲು ಸಾಧಿಸಿದೆ ಎಂದು ಸಚಿವಾಲಯ ಹೇಳಿದೆ

ಜಮ್ನು ಕಾಶ್ನೀರದ ಪುಲ್ವಮಾ ಜೆಲ್ಲೆಯ ಅವಂತಿಪೋರದ ಅರಣ್ಣದಲ್ಲಿ ಭಯೋತ್ವಾದಕರ ಎರಡು ಅಡಗು ತಾಣಗಳನ್ನು ಭದ್ರತಾಪಡೆಗಳು ಇಂದು ಪತ್ತೆ ಮಾಡಿವೆ ಕಾಡಿನಲ್ಲಿ ಲಷ್ಕರ್ ಎ ತೊಯ್ದಾ ಸಂಘಟನೆಯ ಉಗ್ರರು ಅಡಗಿರುವ ಮಾಹಿತಿಯನ್ನಾಧರಿಸಿ ಭದ್ರತಾ ಪಡೆಗಳು ಕಳೆದ ರಾತ್ರಿ ಕಾರ್ಯಾಚರಣೆ ಆರಂಭಿಸಿದ್ದವು

ಅಡಗುತಾಣಗಳಲ್ಲಿದ್ದ ಶಸ್ತಾಸ್ತ ಮತ್ತು ಮದ್ದುಗುಂಡನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಮೊಲೀಸ್ ಮೂಲಗಳು ತಿಳಿಸಿವೆ

ಅಸ್ಸಾಂನಲ್ಲಿ

ರಾಜ್ಯ ಹಣಕಾಸು ಸಚಿವ ಹಿಮಂತ ಬಸ್ತಸರ್ಮಾ ಗುವಾಹಟಯಲ್ಲಿ ನಿನ್ನೆ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದರು

ಮಣಿಮರದಲ್ಲಿಂದು ರಾಷ್ಷಭಕ್ತರ ದಿನವನ್ನು ಗೌರವಾದರಗಳೊಂದಿಗೆ ಆಚರಿಸಲಾಗುತ್ತಿದೆ

ದೆಹಲಿ ರಾಷ್ಟ ರಾಜಧಾನಿ ವಲಯ ವ್ಯಾಪ್ತಿಯ ಬಹುತೇಕ ಪ್ರದೇಶಗಳಲ್ಲಿ ನಿನ್ನೆ ರಾತ್ರಿಯಿಂದ ಧಾರಾಕಾರವಾಗಿ ಮಳೆಯಾಗುತ್ತಿದೆ ಮಹಾನಗರದ ಹಲವೆಡೆ ತಗ್ಗು ಪ್ರದೇತಗಳಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ ದೆಹಲಿ ಮತ್ತು ಸುತ್ತಮುತ್ತ ಸಾಧಾರಣದಿಂದ ಭಾರಿ ಮಳೆ ಮುಂದುವರೆಯಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೂಚನೆ ನೀಡಿದೆ

ಮುಂಬಯಿ ನಗರದಲ್ಲಿ ಮುಂಗಾರಿನ ಈ ದಿನಗಳಲ್ಲಿ ಬೀಳುವ ವಾಡಿಕೆ ಪ್ರಮಾಣಕ್ಕಿಂತ ಅಧಿಕ ಮಳೆಯಾಗಿದೆ ಬ್ಬಹನ್ ನಗರ ಮತ್ತು ಸುತ್ತಮುತ್ತಲ ಉಪನಗರ ಪ್ರದೇಶಗಳಿಗೆ ಪ್ರಮುಖ ಜಲಮೂಲಗಳಾಗಿರುವ ಎಲ್ಲಾ ಏಳು ಕೆರೆಗಳು ಭರ್ತಿಯಾಗಿವೆ